ಪ್ರತಿಯೊಬ್ಬರೂ ತಮ್ಮ ಸಂಕಲ್ಪ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಆಕಾಶವಾಣಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿಂದು ಮಾತನಾಡಿದ ಅವರು ನಮ್ಮ ಗ್ರಾಮಗಳು ಪಟ್ಟಣ ಜೆಲ್ಲೆ ರಾಜ್ಯ ಸ್ವಾವಲಂಬಿಯಾಗಿದ್ದಿದ್ದರೆ ಇಂದು ನಮ್ಮ ಮುಂದಿರುವ ಅನೇಕ ಸಮಸ್ಥೆಗಳು ಇರುತ್ತಿರಲಿಲ್ಲ ಎಂದು ಹೇಳದರು ಕಳೆದ ಬಾರಿ ಮನದ ಮಾತನ್ನು ಪಂಚಿಕೊಂಡಾಗ ಬಸ್ಗಳು ಪ್ರಯಾಣಿಕ ರೈಲುಗಳು ಸಂಚರಿಸುತ್ತಿರಲಿಲ್ಲ ವಿಮಾನ ಸೇವೆ ಸಹಾ ಸ್ನಗಿತಗೊಂಡಿತ್ತು ಈ ಬಾರಿಯ ಮನ್ ಕಿ ಬಾತ್ ವೇಳೆ ಬಹಳಷ್ಟು ಸೇವೆಗಳು ಪುನರಾರಂಭವಾಗಿದೆ ಶ್ರಮಿಕ್ ವಿಶೇಷ ರೈಲುಗಳು ಸಂಚರಿಸುತ್ತಿವೆ ಎಲ್ಲಾ ಮುನ್ನೆಚ್ಚರಿಕೆಗಳೊಂದಿಗೆ ವಿಮಾನಗಳು ಪಾರಲಾರಂಭಿಸಿವೆ ಮಂದಗತಿಯಲ್ಲಿ ಉದ್ಯಮಗಳು ಆರಂಭವಾಗುತ್ತಿವೆ ಅರ್ಥವ್ಯವಸ್ವೆಯ ಒಂದು ದೊಡ್ಡ ಭಾಗ ಚಟುವಟಿಕೆ ಆರಂಭಿಸಿವೆ ಎಂದು ಅವರು ತಿಳಿಸಿದರು ಹಳ್ಳಿ ಸಣ್ಣ ಪಟ್ಟಣಗಳಲ್ಲಿ ಸೋದರಿಯರು ಹೆಣ್ಣು ಮಕ್ಕಳು ಪ್ರತಿ ದಿನ ಸಾವಿರಾರು ಸಂಬ್ದೆಯಲ್ಲಿ ಮಾಸ್ಕ್ಗಳನ್ನು ತಯಾರಿಸುತ್ತಿದ್ದಾರೆ ಈ ಕಾರ್ಯದಲ್ಲಿ ಎಲ್ಲಾ ಸಾಮಾಜಿಕ ಸಂಸ್ಥೆಗಳು ಸಹಕಾರ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಂದುಗೂಡಿ ಪಲವಾರು ವಿಭಿನ್ನ ಆವಿಷ್ಠಾರಗಳನ್ನು ಮಾಡಿದ್ದಾರೆ ಆನ್ ಲೈನ್ ತರಗತಿಗಳು ವಿಡಿಯೋ ತರಗತಿಗಳು ವಿಭಿನ್ನರೀತಿಯಲ್ಲಿ ನಡೆಯುತ್ತಿವೆ ಎಂದು ಅವರು ಹೇಳಿದರು ಕೊರೊನಾ ವ್ಹಾಕ್ಲಿನ್ ಕುರಿತಂತೆ ದೇಶದ ಶ್ರಯೋಗಾಲಯಗಳಲ್ಲಿ ನಡೆಯುತ್ತಿರುವ ಕಾರ್ಯಗಳನ್ನು ಇಡೀ ವಿಶ್ವವೇ ಗಮನಿಸುತ್ತಿದೆ ಆದಷ್ಟು ಶೀಘ ಯಶಸ್ಲು ಕಾಣಲಿ ಎಂಬುದೇ ನಮ್ಮೆಲ್ಲರ ಆತಯ ಆಗಿದೆ ಎಂದು ಪ್ರಧಾನಿ ಹಾರೈಸಿದ್ದಾರೆ

ಇದರಲ್ಲಿ ಇಡೀ ವಿಶ್ವದ ಜನರು ಪಾಲ್ಗೊಳ್ಳಬಹುದಾಗಿದೆ ಎಂದು ಪ್ರಧಾನಿ ಹೇಳಿದರು

ನಾಳೆಯಿಂದ ಲಾಕ್ಡೌನ್ ನಿರ್ಬಂಧಗಳ ಸಡಿಲಿಕೆ ಆರಂಭಗೊಳ್ಳಲಿದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳು ತಳ್ಳುವ ಗಾಡಿಗಳ ವಹಿವಾಟುದಾರರಿಗೆ ಕೇಂದ್ರ ಸರ್ಕಾರ ಪಲವು ಯೋಜನೆಗಳನ್ನು ಫೋಷಿಸಿದೆ

ಇಂದು ಬೀದರ್ ಮತ್ತು ರಾಯಚೂರಿನಲ್ಲಿ ತಲಾ ಒಬ್ಬರು ಕೊರೊನಾ ಸೋಂಕಿತರು ಮೃತಪಟ್ಟದ್ದು

ರಾಯಚೂರಿನಲ್ಲಿ ಒಂದು ಕೋಟ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕೋವಿಡ್ ಆರ್ಟಿ ಪಿಸಿಆರ್ ಪ್ರಯೋಗಾಲಯ ಇಂದಿನಿಂದ ಕಾರ್ಯಾರಂಭ ಮಾಡಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ತಿಳಿಸಿದ್ದಾರೆ

ಇವರುಗಳು ಗುಜರಾತ್ನಿಂದ ಜಲ್ಲೆಗೆ ಆಗಮಿಸಿದ್ದರು ಎಂದು ಗದಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾ ಭೂಸರೆಡ್ಡಿ ತಿಳಿಸಿದ್ದಾರೆ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನಗರ ಠಾಣಾ ವ್ಯಾಪ್ತಿಯ ಕೋಡಿ ಹಾಗೂ ಗ್ರಾಮಾಂತರ ಠಾಣೆಯ ನೇರಳೆಕಟ್ಟೆ

ಜಲ್ಲೆಯ ವಂಡಾರು ಗ್ರಾಮದ ಮಾರ್ವಿಗೆ ಪುಣೆಯಿಂದ ಆಗಮಿಸಿದ್ದವರ ಪೈಕಿ ಒಂದೂವರೆ ವರ್ಷದ ಮಗುವನ್ನು ಗಂಟಲು ದ್ರವ ಪರೀಕ್ಷೆ ನಂತರ ಬಿಡುಗಡೆ ಮಾಡಲಾಗಿತ್ತು ಇದೀಗ ಈ ಮಗುವಿನಲ್ಲಿ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಿಸಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ

ಗುಣಮುಖರಾದ ವ್ಯಕ್ತಿಯೊಬ್ಬರು ಆಕಾಶವಾಣಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ

ಲತಾ ತಿಳಿಸಿದ್ದಾರೆ

ಯಾದಗಿರಿ ಜೆಲ್ಲೆಯಲ್ಲಿ ಇಂದಿನ ಸೋಂಕು ಪ್ರಕರಣ ಕುರಿತು ನಮ್ಮ ಪ್ರತಿನಿಧಿ ವರದಿ ನೀಡಿದ್ದಾರೆ

ಅಶ್ವಕ್ತ ನಾರಾಯಣ ತಿಳಿಸಿದ್ದಾರೆ ಅಮೆರಿಕಾದ ಕನ್ನಡ ಒಕ್ಕೂಟ ನಾವು ವಿಶ್ವ ಕನ್ನಡಿಗರು ಸಂಸ್ತೆಯ ಪದಾಧಿಕಾರಿಗಳೊಂದಿಗಿನ ವಿಡಿಯೋ ಸಂವಾದದಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸಿದೆ ಎಂದು ಹೇಳಿದರು

ಅಶ್ವತ್ತ ನಾರಾಯಣ ಕೃತಜ್ವತೆ ಸಲ್ಲಿಸಿದರು

ಇಂದು ಸಂಚರಿಸಲಿರುವ ರೈಲುಗಳಲ್ಲಿ ದೆಂಗಳೂರು ನ್ಯೂಜಲ್ವಾಯ್ಗುರಿ ಬೆಂಗಳೂರು ಗೋರಕ್ಪುರ್ ಬೆಂಗಳೂರು ಬರ್ಕಾನಾ ಬೆಂಗಳೂರು ಪತಿಯಾ ಹಾಗೂ ಮೈಸೂರಿನಿಂದ ಗೌಹಾತಿ ಹುಬ್ಬಳ್ಳಯಿಂದ ನ್ಯೂ ಜಲ್ವಾಯ್ಗುರಿ ಶ್ರಮಿಕ್ ವಿಶೇಷ ರೈಲುಗಳು ಸೇರಿವೆ

ಗರ್ಭಗುಡಿಯೊಳಗೆ ಅರ್ಚಕರಿಗೆ ಮಾತ್ರ ಪ್ರವೇಶ ಇರುತ್ತದೆ ಎಂದು ಮುಜರಾಯಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ

ತಂಬಾಕು ಸೇವನೆಯಿಂದ ಆರೋಗ್ಗದ ಮೇಲೆ ಬೀರುವ ದುಷ್ಪರಿಣಾಮ ಹಾಗೂ ಪರೋಕ್ಷ ಧೂಮಪಾನದಿಂದ ಆಗುವ ಹಾನಿ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ದಿನದ ಮಹತ್ವವಾಗಿದೆ ದೇಶಾದ್ಯಂತ ತಂಬಾಕು ರಹಿತ ದಿನವನ್ನು ಆಚರಿಸಲಾಗುತ್ತಿದೆ ರಾಜ್ಯದಲ್ಲೂ ತಂಬಾಕು ರಹಿತ ದಿನ ಆಚರಿಸಿದ ವರದಿಗಳು ಬಂದಿವೆ

ತ್ರೀರಾಮುಲು ಮಾತನಾಡಿ ಯುವಜನರು ತಂಬಾಕು ಉತ್ಪನ್ನಗಳಿಂದ ದೂರವಿರಬೇಕು ಎಂದು ಹೇಳಿದರು

ಚಾಮರಾಜನಗರ ಜಿಲ್ಲೆಯಲ್ಲಿ ತಂಬಾಕು ಸೇವನೆಯಿಂದ ಆಗುವ ದುಪ್ಪರಿಣಾಮ ಕುರಿತು ಜಾಗೃತಿ ಮೂಡಿಸುವ ರಥವು ಜಲ್ಲೆಯಾದ್ಯಂತ ಮೂರು ದಿನಗಳ ಕಾಲ ಸಂಚರಿಸಲಿದ್ದು ನಾಳೆ ಕೊಳ್ಳೆಗಾಲ ಮತ್ತು ಹನೂರಿನಲ್ಲಿ ನಾಡಿದ್ದು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಸಂಚರಿಸಲಿದೆ ಈ ರಥಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ

ರವಿ ಹಸಿರು ನಿಶಾನೆ ತೋರಿದರು ಧಾರವಾಡ ಜೆಲ್ಲೆಯಲ್ಲಿ ಆಯೋಜಿಸಿದ್ದ ಕಾರ್ಯತ್ರಮದಲ್ಲಿ ಮಾತಾಡಿದ ಜೆಲ್ಲಾಧಿಕಾರಿ ದೀಪಾ ಚೋಳನ್ ಯುವ ಸಮುದಾಯ ತಂಬಾಕು ಮತ್ತು ನಿಕೋಟಿನ್ ಬಳಕೆಯಿಂದ ದೂರ ಇರಬೇಕು ಎಂದು ಹೇಳಿದರು

ಭಾರಿ ಮಳೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಷೆ ಇಳಿಯದಂತೆ ಅವರು ಸೂಚಿಸಿದ್ದಾರೆ